ಈ ಸಂದರ್ಭದಲ್ಲಿ ಅವರು ವಾರಣಾಸಿ ಅಜಂಘಡ ಮತ್ತು ಮಿರ್ಣಾಮರ ಜಿಲ್ಲೆಗಳಿಗೆ ಭೇಟ ನೀಡಲಿದ್ದು ಹಲವಾರು ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆ ಮತ್ತು ಶಿಲಾನ್ಯಾಸ ನೆರವೇರಿಸಲಿದ್ದಾರೆ

ಈ ಯೋಜನೆಯಿಂದ ದಕ್ಷಿಣ ಉತ್ತರ ಪ್ರದೇಶ ನಾಯ್ಡಾ ಪೂರ್ವ ಫಾಜಿಪುರ್ ಪ್ರದೇಶದ ಹಲವಾರು ನಗರ ಪಟ್ಟಣಗಳು ದೆಹಲಿಯೊಂದಿಗೆ ತಡೆರಹಿತ ಸಂಪರ್ಕ ಹೊಂದಲಿವೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾನುವಾರ ಮಿರ್ಜಾಪುರ್ ಗೆ ಭೇಟ ನೀಡಲಿದ್ದು ಬನ್ಗಾಗರ್ ಕಾಲುವೆ ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ ಇದೇ ವೇಳೆ ಮಿರ್ಜಾಪುರ್ ವೈದ್ಯಕೀಯ ಕಾಲೇಜು ಕಟ್ಟಡಕ್ಕೆ ಶಿಲಾನ್ಯಾಸ ಸಮಾರಂಭ ನೆರವೇರಿಸಲಿದ್ದು

ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡುತ್ತಿದೆ ಈ ಮೂಲಕ ಜನರನ್ನು ಒಡೆದು ಆಳುವ ನೀತಿ ಅನುಸರಿಸುತ್ತಿದೆ

ಕಾಂಗ್ರೆಸ್ ಪಕ್ಷ ಸಂವಿಧಾನಕ್ಕೆ ಹಾಗೂ ಭಾಷೆಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದೆ ಆ ಪಕ್ಷದ ನಾಯಕ ಶಶಿ ತರೂರ್ ಹಿಂದು ಪಾಕಿಸ್ತಾನದ ಬಗ್ಗೆ ಮಾತನಾಡುತ್ತಾರೆ

ಕಾಂಗ್ರೆಸ್ ಪಕ್ಷ ಮುಸ್ಲೀಮರ ಪಕ್ಷ ಎಂದು ಹೇಳಿಕೆ ಸಂಬಂಧ ಆ ಪಕ್ಷದ ಅಧ್ಯಕ್ಷರು ಸ್ಪಷ್ಟನೆ ನೀಡಬೇಕು

ತಾಜ್ ಮಹಲ್ನ ಸಮಾಧಿ ಲೇಹ್ ಅರಮನೆ ಅಜಂತಾ ಗುಹೆಗಳನ್ನು ಹೊರತುಪಡಿಸಿ ಹೊರತುಪಡಿಸಿ ಕೇಂದ್ರ ಸರ್ಕಾರ ಸಂರಕ್ಷಿತ ಸ್ಮಾರಕಗಳ ಆವರಣದಲ್ಲಿ ಛಾಯಾಚಿತ್ರ ತೆಗೆಯಲು ಅನುಮತಿ ನೀಡಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ ನಿರ್ಧಾರ ಕೈಗೊಂಡಿರುವುದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಾಗತಿಸಿದ್ದಾರೆ ಈ ಸಂಬಂಧ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ಈ ರೀತಿಯ ಬದಲಾವಣೆ ಅಗತ್ಯವಿತ್ತು ಇದರಿಂದಾಗಿ ಮತ್ತಷ್ಟು ಭಾರತೀಯರು ಸ್ಮಾರಕಗಳಿಗೆ ಭೇಟಿ ನೀಡಲು ಸಾಧ್ಯವಾಗಲಿದೆ ಭಾರತೀಯ ಪುರಾತತ್ವ ಇಲಾಬೆಯ ಖಜಾನೆಯಂತಿರುವ ಸ್ನಾರಕಗಳ ಛಾಯಾಚಿತ್ರ ತೆಗೆಯಲು ಅನುವು ಮಾಡಿಕೊಟ್ಲಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದ್ದಾರೆ ಸಂಸ್ಕೃತಿ ಸಚಿವಾಲಯದ ಈ ನಿರ್ಧಾರದಿಂದಾಗಿ ಹೆಚ್ಚನ ಜನರು ಐತಿಹಾಸಿಕ ಸ್ವಳಗಳಿಗೆ ಭೇಟಿ ನೀಡಿ ಸುಂದರ ಛಾಯಾಚಿತ್ರಗಳನ್ನು ತೆಗೆಯಲು ಸಹಕಾರಿಯಾಗಲಿದೆ ಎಂದರು ಭಾರತದ ಮೊದಲ ಹಜ್ ಯಾತಾರ್ಥಿಗಳ ತಂಡ ಶನಿವಾರ ತಲುಪುವ ನಿರೀಕ್ಷೆ ಇದೆ ಸೌದಿ ಅರೇಬಿಯಾದಲ್ಲಿರುವ ಭಾರತೀಯ ರಾಯಭಾರಿ ಅಹ್ನದ್ ಜಾವೇದ್ ಅಲ್ಲಿನ ಹಜ್ ಮತ್ತು ಉಮ್ರಾಹ ಸಚಿವ ಡಾ ಮೊಹಮ್ಮ ಸಲೇಹ್ ಬಿನ್ ತೆಹರ್ ಬೆಂಟೆನ್ ಅವರನ್ನು ಭೇಟಿ ಮಾಡಿ ಜಡ್ಡಾದಲ್ಲಿ ಹಜ್ ಯಾತ್ರಾರ್ಥಿಗಳ ಸೌಲಭ್ಯ ಒದಗಿಸುವ ಕುರಿತು ನಡೆಸಿದರು ಈ ಸಂಬಂಧ ಪತ್ರಿಕಾ ಹೇಳಿಕೆ ನೀಡಿರುವ ಸೌದಿ ಅರೇಬಿಯಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ

ಭಾರತದಿಂದ ಬರುವ ಪ್ರತಿಯೊಬ್ಬ ಯಾತ್ರಾರ್ಥಿಗಳಿಗೆ ಎಲ್ಲೂ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ತಿಳಿಸಿದೆ ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗೆ ಜಾಗವಿಲ್ಲ ಮತ್ತು ದೇಶದ ಸ್ವಾತಂತ್ರ್ವದ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ರಾಜೀ ಮಾಡಿಕೊಳ್ಳುವುದು ಅಸಾಧ್ಯ ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಕರ್ನಲ್ ರಾಜ್ಜವರ್ಧನ್ ಸಿಂಗ್ ರಾಥೋಡ್ ಹೇಳಿದ್ದಾರೆ ಕೊಚ್ಚಿಯಲ್ಲಿಂದು ಮೀಡಿಯಾ ಕಾನ್ ಕ್ಲೇವ್ ಉದ್ವಾಟಿಸಿ ಮಾತನಾಡಿದ ಅವರು ಸ್ವಾತಂತ್ರ್ವದ ಸಲುವಾಗಿ ಹಿಂಸೆಯೊಂದಿಗೆ ಸಂಧಾನ ಮಾತುಕತೆ ಇಲ್ಲ ಎನ್ನುವುದನ್ನು ಪುನರುಚ್ಚರಿಸಿದ್ದಾರೆ ದೇಶದ ಸಂವಿಧಾನವನ್ನು ರಕ್ಷಿಸುವುದು ಪ್ರತಿಯೊಬ್ಲ ಭಾರತೀಯನ ಕರ್ತವ್ಲ ಜಮ್ಲಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಲ್ಲಿ ನಡೆಯುತ್ತಿರುವ ಹಿಂಸಾಚಾರವನ್ನು ಸಹಿಸುವುದು ಅಸಾಧ್ಯ ಎಂದು ತಿಳಿಸಿದರು

ಕೇಂದ್ರೀಯ ವಿಶ್ವವಿದ್ಯಾಲಯ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿಗಾಗಿ ರಾಷ್ಟಪತಿ ಅವರು ನಡೆಸುವ ನಿಯಮಿತ ಸಂವಾದದ ಭಾಗವಾಗಿ ಒಂದು ದಿನದ ಸಭೆ ಆಯೋಜಿಸಲಾಗಿತ್ತು ಸಮಾರೋಪ ಭಾಷಣ ಮಾಡಿದ ರಾಷ್ಟಪತಿ ರಾಮನಾಥ್ ಕೋವಿಂದ್ ಈ ಪ್ರತಿ ಸಂಸೈಗೂ ತನ್ನದೇ ಆದ ಭವ್ಯ ಇತಿಹಾಸವಿದೆ

ಆನ್ಲೈನ್ ಡಾಟಾ ಬಗ್ಗೆ ನಿಗಾ ಇಡಲು ಸಾಮಾಜಿಕ ಮಾಧ್ಯಮ ಕೇಂದ್ರ ಸ್ಟಾಪಿಸಲು ಮುಂದಾಗಿರುವ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಕ್ರಮದ ಕುರಿತು ಎರಡು ವಾರಗಳ ಒಳಗೆ ಮಾಹಿತಿ ನೀಡುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿದೆ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಮತ್ತು ನ್ಯಾಯಮೂರ್ತಿಗಳಾದ ಎ ಎನ್

ವೈ ಚಂದ್ರಚೂಡ್ ನೇತೃತ್ವದ ನ್ಯಾಯಪೀಠ ಈ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ನೋಟಸ್ ಜಾರಿ ಮಾಡಿ ಉತ್ತರ ನೀಡುವಂತೆ ಸೂಚಿಸಿದೆ ತ್ಯಣಮೂಲ ಕಾಂಗ್ರೆಸ್ ನ ಶಾಸಕ ಮಹುವಾ ಮೈತ್ರಾ ಸಲ್ಲಿಸಿದ್ದ ಅರ್ಜಿ ಸಂಬಂಧ ಅಟಾರ್ನಿ ಜನರಲ್ ಕೆ

ವೇಣುಗೋಪಾಲ್ ಅವರಿಗೆ ನ್ಯಾಯಪೀಠ ಈ ಸೂಚನೆ ನೀಡಿದೆ

ಎರಡೂ ದೇಶಗಳು ಈ ಸಂದರ್ಭದಲ್ಲಿ ಸಾಗರವಲಯ ಭದ್ರತೆ ಮತ್ತು ಸಹಕಾರ ಮೀನುಗಾರಿಕೆ ಮತ್ತು ಇತರೆ ದ್ವಿಪಕ್ಷೀಯ ಬಲವರ್ಧನೆ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದವು

ವಿದೇಶಾಂಗ ವ್ಚವಹಾರಗಳ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪಂಕಜ್ ಶರ್ಮ ಭಾರತದ ನಿಯೋಗವನ್ನು ಪ್ರತಿನಿಧಿಸಿದರೆ ಚೀಣಾದ ಏಷ್ಯಾ ವ್ಚವಹಾರಗಳ ವಿದೇಶಾಂಗ ಇಲಾಖೆಯ ಮಹಾಕಾರ್ಯದರ್ಶಿ ವೂ ಜಿಯಾಂಗೌ ಪ್ರತಿನಿಧಿಸಿದರು

ಫೇಸ್ ಬುಕ್ ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿರುವ ಅವರು ಕಳೆದ ನಾಲ್ಕು ವರ್ಷದಲ್ಲಿ ಭಾರತದ ಆರ್ಥಿಕ ಪ್ರಗತಿ ವೇಗವಾಗಿ ಬೆಳವಣಿಗೆಯಾಗುತ್ತಿದ್ದು

ನೋಟು ಅಮಾನ್ಜದ ನಂತರವೂ ಬಂಡವಾಳ ಹೂಡಿಕೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಹೀಗಾಗಿ ವಿಶ್ವ ದೇಶದತ್ತ ನೋಡುತ್ತಿದೆ ಎಂದು ಹೇಳಿದರು ಈ ಹಿಂದೆ ಆಡಳಿತದಲ್ಲಿದ್ದ ಕಾಂಗ್ರೆಸ್ ಪಕ್ಷ ದೇಶವನ್ನು ಬಡತನದತ್ತ ದೂಡಿತ್ತು ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರ ವಹಿಸಿಕೊಂಡ ನಂತರ ಸಂಪನ್ನೂಲ ಕ್ರೊಡೀಕರಣಕ್ಕೆ ಆದ್ದತೆ ನೀಡಿದ್ದಾರೆ ಎಂದು ತಿಳಿಸಿದರು ಜಮ್ಮ ಕಾಶ್ಮೀರದ ಜಮ್ಮ ಪಠಾಣ್ ಕೋಟ್ ರಾಷ್ಟೀಯ ಹೆದ್ದಾರಿಯ ಸಾಂಬಾ ಜಿಲ್ಲೆಯ ಬರಿ ಬ್ರಹ್ಮಿನಾ ಬಳಿ ರಸ್ತೆ ಅಪಘಾತದಲ್ಲಿ ಅಮರನಾಥ ಯಾತ್ರಾರ್ಥಿಯೊಬ್ಬರು ಸಾವನ್ನಪ್ಪಿದ್ದು

ವಾಹನವೊಂದು ಪ್ರಯಾಣಿಕರು ತಂಗಿದ್ದ ಪ್ರದೇಶಕ್ಕೆ ಸುಗ್ಗಿದ್ದರಿಂದ ಈ ಅಪಘಾತ ಸಂಭವಿಸಿದೆ ಎಂದು ಪೊಲೀಸ್ ಮೂಲಗಳು ಆಕಾಶವಾಣಿಗೆ ತಿಳಿಸಿದೆ

ಆಂಧಪ್ರದೇಶದ ಮಾಜಿ ಮುಖ್ಯಮಂತ್ರಿ ಎನ್ ಕಿರಣ್ ಕುಮಾರ್ ರೆಡ್ಡಿ ಇಂದು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮರು ಸೇರ್ಪಡೆಯಾಗಿದ್ದಾರೆ ದೆಹಲಿಯ ನಿವಾಸದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರೊಂದಿಗೆ ಚರ್ಚೆ ನಡೆಸಿದ ಬಳಿಕ ಕಿರಣ್ ಕುಮಾರ್ ರೆಡ್ಡಿ ಪಕ್ಷಕ್ಕೆ ಸೇರ್ಪಡೆಯಾದರು

ರೋಸಯ್ಯ ಬಳಿಕ ಕಿರಣ್ ಕುಮಾರ್ ರೆಡ್ಡಿ ಮುಖ್ಯಮಂತ್ರಿಯಾಗಿದ್ದರು

ಮಹಾರಾಷ್ಟದಲ್ಲಿ ಮುಂಬರುವ ಗಣೇಶ ಚತುರ್ಥಿ ಉತ್ಸವದಲ್ಲಿ ಥರ್ಮಾಕೋಲ್ ನಿಂದ ಮಾಡಿದ ಅಲಂಕಾರಿಕ ವಸ್ತುಗಳಿಗೆ ನಿಷೇಧ ಹೇರುವ ಕ್ರಮಕ್ಕೆ ರಿಯಾಯಿತಿ ನೀಡಲು ಬಾಂಬೆ ಹೈಕೋರ್ಟ್ ಇಂದು ನಿರಾಕರಿಸಿದೆ ಹೈಕೋರ್ಟ್ ನ ವಿಭಾಗೀಯ ಪೀಠದ ನ್ಯಾಯಮೂರ್ತಿ ಓ ಎಸ್

ರಾಮಾಯಣವನ್ನು ನೇಪಾಳಿ ಭಾಷೆಗೆ ಭಾಷಾಂತರಿಸಿದ ಮೊದಲ ನೇಪಾಳಿ ಕವಿಯಾಗಿದ್ದಾರೆ ಜನ್ಮ ದಿನಾಚರಣೆ ಅಂಗವಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಪ್ರಧಾನಮಂತ್ರಿ ಕೆ ಪಿ ಶರ್ಮಾ ಓಲಿ ಸೇರಿದಂತೆ ಹಲವರು ಆಚಾರ್ಯ ಅವರಿಗೆ ಕಠ್ಮಂಡುವಿನಲ್ಲಿ ಪುಷ್ಪನಮನ ಸಲ್ಲಿಸಿದರು